ಮುಕ್ತ ಪಾರದರ್ಶಕ ಹಾಗೂ ಶಾಂತಿಯುತ ಚುನಾವಣೆಗೆ ವ್ಲಾಪಕ ಬಂದೋಬಸ್ತ್ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ

ಮಹಿಳಾ ಮತದಾರರು ಮಹತ್ವದ ಪಾತ್ರ ವಹಿಸಲಿದ್ದು

ಈ ಮಹಿಳಾ ಸ್ನೇಹಿ ಮತಗಟ್ಟಿಗಳನ್ನು ಸಂಪೂರ್ಣವಾಗಿ ಮಹಿಳಾ ಸಿಬ್ಲಂದಿಯೇ ನಿರ್ವಹಿಸಲಿದ್ದಾರೆ ಭದ್ರತೆಗೆ ಹೆಚ್ಚುವರಿ ಪ್ಲಾರಾ ಮಿಲಿಟರಿ ತುಕಡಿಗಳನ್ನು ನಿಯೋಜಿಸಲಾಗಿದೆ

ಛತೀಸ್ಗಢ ವಿಧಾನಸಭೆಯ ಎರಡನೇ ಪಂತದ ಚುನಾವಣೆಯಲ್ಲಿ ಮತದಾರರು ಮತ ಚಲಾಯಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆ ರಾಜ್ಯದ ಜನತೆಗೆ ಮನವಿ ಮಾಡಿದ್ದಾರೆ ಪ್ರಜಾಪ್ರಭುತ್ವದ ಯಶಸ್ವಿಗೆ ಮತದಾರರು ತಮ್ಮ ಹಕ್ಕನ್ನು ಉತ್ಲಾಹದಿಂದ ಚಲಾಯಿಸಬೇಕು ಎಂದು ಮನವಿಯಲ್ಲಿ ಹೇಳಿದ್ದಾರೆ

ಮಧ್ಯಪ್ರದೇಶ ಮತ್ತು ಮಿಜೋರಾಂನಲ್ಲಿ ಚುನಾವಣಾ ಕಾವು ರಂಗೇರುತ್ತಿದೆ

ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಕೇಂದ್ರ ಸಚಿವರಾದ ಸುಷ್ಕಾ ಸ್ವರಾಜ್ ಪಿಯೂಷ್ ಗೋಯಲ್ ಕಾಂಗ್ರೆಸ್ ನಾಯಕರಾದ ದಿಗ್ನಿಜಯ್ ಸಿಂಗ್ ಜ್ಲೋತಿರಾದಿತ್ಯ ಸಿಂಧಿಯಾ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಮಧ್ಯಪ್ರದೇಶದಲ್ಲಿ ಚುನಾವಣೆ ರ್್ಾಲಿಗಳಲ್ಲಿ ಪಾಲ್ಗೊಂಡಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಝಬುವಾದಲ್ಲಿ ಬಹಿರಂಗ ಪ್ರಚಾರ ನಡೆಸಿ ಪಕ್ಷದ ಅಭ್ವರ್ಥಿಗಳ ಪರವಾಗಿ ಮತ ಯಾಚಿಸಿದರು

ಮಿಜೋರಾಂನಲ್ಲಿ ಜೋರಮ್ ಪೀಪಲ್ಲ್ ಮೂವ್ಮೆಂಟ್ ನಾಯಕ ಸಪ್ದಂಗ ಮಿಜೋ ನ್ನಾಷನಲ್ ಫ಼ಂಟ್ನ ವನ್ನಾಜಾಮ ಬಿರುಸಿನ ಚುನಾವಣೆ ಪ್ರಚಾರ ನಡೆಸಿದರು ತೆಲಂಗಾಣ ಮತ್ತು ರಾಜಸ್ಥಾನ ವಿಧಾನಸಭಾ ಚುನಾವಣೆಗಳಿಗೆ ನಾಮಪತ್ರ ಪರಿಶೀಲನೆ ಕಾರ್ಯ ಇಂದು ಆರಂಭವಾಗಿದೆ ನಾಮಪತ್ರ ಸಲ್ಲಿಸಲು ನಿನ್ನೆ ಕಡೆಯ ದಿನವಾಗಿತ್ತು ರಾಜಸ್ಥಾನದಲ್ಲೂ ನಾಮಪತ್ರ ಸಲ್ಲಿಕೆ ಕೊನೆಗೊಂಡಿದೆ ಇಂದು ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯುತ್ತಿದೆ

ಎರಡೂ ರಾಜ್ಯಗಳಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ಆಗಲಿದ್ದು

ಚುನಾವಣೆಗೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ

ಮತದಾನ ಮುಗಿದ ಬಳಿಕ ಮತಗಳ ಎಣಿಕೆ ನಡೆಯಲಿದೆ ಎಂದು ರಾಜ್ಯ ಚುನಾವಣಾ ಅಯೋಗದ ಮೂಲಗಳು ತಿಳಿಸಿವೆ

ರಿಸರ್ವ್ ಬ್ಲಾಂಕ್ ಆಫ್ ಇಂಡಿಯಾದ ನಿರ್ದೇಶಕರ ಮಂಡಳಿಯ ಸುದೀರ್ಘ ಸಭೆ ನಿನ್ನೆ ರಾತ್ರಿ ಮುಕ್ತಾಯವಾಗಿದೆ ಆರ್ಬಿಐನ ಮೀಸಲು ಬಂಡವಾಳ ನಿಧಿಯ ಬಳಕೆಗೆ ಸಂಬಂಧಿಸಿದ ನೀತಿ ರಚನೆ ಹಾಗೂ ಇತರ ಕೆಲವು ವಿವಾದಗಳ ಇತ್ತರ್ಥಕ್ಕೆ ಸಂಬಂಧಿಸಿ ತಜ್ಜರ ಸಮಿತಿಯನ್ನು ರಚಿಸಲು ಸಭೆ ನಿರ್ಧರಿಸಿದೆ ಹೊಸತಾಗಿ ರಚನೆಯಾಗಲಿರುವ ತಜ್ಞರ ಸಮಿತಿಯಲ್ಲಿ ಕೇಂದ್ರ ಹಾಗೂ ಆರ್ಬಿಐನ ತಜ್ಞರು ಇರಲಿದ್ದು ಅದರ ರೂಪುರೇಷೆಯ ಬಗ್ಗೆ ಹೆಚ್ಚಿನ ವಿವರ ಬಹಿರಂಗವಾಗಿಲ್ಲ

ಭಾರತೀಯ ರಿಸರ್ವ್ ಬ್ಯಾಂಕ್ ಮಂಡಳಿಯ ಮುಂದಿನ ಸಭೆ ಡಿ

ನಿರ್ದಿಷ್ಟ ಮಾಹಿತಿ ಹಿನ್ನೆಲೆಯಲ್ಲಿ ಭದ್ರತಾ ಪಡೆ ಇಂದು ಬೆಳಗಿನಜಾವ ನಡೆದ ಕಾರ್ಯಾಚರಣೆಯಲ್ಲಿ ಇಬ್ಬರು ಯೋಧರು ಗಾಯಗೊಂಡಿದ್ದಾರೆ ಸೂಪಿಯಾನ ಜಿಲ್ಲೆಯ ನಾಡಿಗ್ರಾಮ್ ಪ್ರದೇಶದಲ್ಲಿ ಭಯೋತ್ವಾದಕರು ಅಡಗಿದ್ದಾರೆ ಎಂಬ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಭದ್ರತಾ ಪಡೆ ಈ ದಾಳಿ ನಡೆಸಿ ಅಪಾರ ಪ್ರಮಾಣ ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ರಾಜ್ಯ ಡಿಜೆಪಿ ದಿಲ್ಬಾಗ್ ಸಿಂಗ್ ಆಕಾಶವಾಣೆಗೆ ತಿಳಿಸಿದ್ದಾರೆ

ಭಾರತ ಭೂತಾನ್ ನಡುವೆ ಉನ್ನತ ಮಟ್ಟದ ಸಮಾಲೋಚನೆ ಥಿಂಪುನಲ್ಲಿ ನಡೆಯಿತು

ಭೂತಾನ್ನ ಪ್ರಧಾನಮಂತ್ರಿ ಲಿಯಾನ್ವೇನ್ ಡಾ ರೋಟೆ ಶೇರಿಂಗ್ ಮತ್ತು ವಿದೇಶಾಂಗ ಸಚಿವ ಲಿಯಾನ್ವೋ ಡಾ ತಂಡಿ ಡೋರ್ಜಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು

ಭೂತಾನದ ಅಭಿವೃದ್ದಿ ಕುರಿತಂತೆ ಭಾರತ ಎಲ್ಲಾ ರೀತಿಯ ಸಹಾಯ ಮತ್ತು ಸಹಕಾರವನ್ನು ಮುಂದುವರೆಸಲಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಮಾತುಕತೆ ಸಂದರ್ಭದಲ್ಲಿ ತಿಳಿಸಿದ್ದಾರೆ ನಾರಿ ಸಶಕ್ತೀಕರಣ ಸಂಕಲ್ಪ ಅಭಿಯಾನ ಅಥವಾ ಮಹಿಳಾ ಸಬಲೀಕರಣ ಪ್ರಚಾರಾಂದೋಲನಕ್ಕೆ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಲಮ್ನೋದಲ್ಲಿಂದು ಚಾಲನೆ ನೀಡಲಿದ್ದಾರೆ ಒಂದು ತಿಂಗಳ ಕಾಲ ನಡೆಯುವ ಮಹಿಳಾ ಸಬಲೀಕರಣ ಯೋಜನೆ ರಾಜ್ದದ ಎಲ್ಲ ಭಾಗಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ಈ ಪ್ರಚಾರಾಂದೋಲನ ಸಂದರ್ಭದಲ್ಲಿ ಶಿಕ್ಷಣ ಮಹಿಳೆಯರ ಆರೋಗ್ವ ಉದ್ದೋಗ ಸ್ವಚ್ದತೆ ಪೌಷ್ಟಿಕಾಂಶ ಕುರಿತಂತೆ ಕಾರ್ಯಕ್ರಮಗಳನ್ನು ಮಹಿಳಾ ಮತ್ತು ಮಕ್ಕಳ ಸಚಿವಾಲಯ ಆಯೋಜಿಸಿದೆ ಈ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿರುವ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಮಹತ್ವ ಕುರಿತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯಲ್ಲಿ ಬರುವ ಭಾನುವಾರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಲಿದ್ದಾರೆ

ಬ್ಲಾಂಬೋಲಿಮ್ನಲ್ಲಿರುವ ಶ್ಲಾಮ್ ಪ್ರಸಾದ್ ಮುಖರ್ಜಿ ಸ್ಲೇಡಿಯಂನಲ್ಲಿ ಚಲನಚಿತ್ರೋತ್ಸವಕ್ಕೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಬಾತೆ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಚಾಲನೆ ನೀಡಲಿದ್ದಾರೆ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಸೇರಿದಂತೆ ಹಲವಾರು ಗಣ್ಣರು ಚಲನಚಿತ್ರ ನಟರು ಪಾಲ್ಗೊಳ್ಳಲಿದ್ದಾರೆ